ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವ ರಮೇಶ್ ಪೋಕ್ರಿಯಾಲ್ ನಿಶಾಂಕ್

ಸಂಯುಕ್ತ ಅರಬ್ ಒಕ್ಕೂಟ ಅಮೆರಿಕ ಬ್ರಿಟನ್ ಸಿಂಗಪೂರ್ ಮಲೇ ಿಷಿಯಾ ಒಲಿಷ್ಲೆನ್ಸ್ ಸೌದಿಅರೇಬಿಯಾ ಕತಾರ್ ಬಹ್ರೇನ್ ಒಮನ್ ಹಾಗೂ ಬಾಂಗ್ಲಾದೇಶದಲ್ಲಿ ಸಿಲುಕಿಕೊಂಡಿರುವ ಭಾರತೀಯರನ್ನು ಹಂತಹಂತವಾಗಿ ತಾಯ್ಯಾಡಿಗೆ ಕರೆ ತರಲು ಯೋಜನೆ ಸಿದ್ಗಪಡಿಸಲಾಗಿದೆ ಈ ಸ್ವಳಾಂತರ ಪ್ರಕ್ರಿಯೆ ನಾಡಿದ್ದು ಗುರುವಾರದಿಂದ ಆರಂಭಗೊಳ್ಳಲಿದ್ದು

ಗರಿಷ್ಠ ಸಂಖ್ಯೆ ವಿಮಾನಗಳು ಮೊದಲ ವಾರದಲ್ಲಿ ಕೊಲ್ಲಿ ದೇಶಗಳಲ್ಲಿ ಸಿಲುಕಿಕೊಂಡಿರುವರನ್ನು ಭಾರತಕ್ಕೆ ಸಾಗಿಸಲಿವೆ

ಐಎನ್ಎಸ್ ಜಲಸ್ವಾ ಹಾಗೂ ಐಎನ್ಎಸ್ ಮಗರ್ ನೌಕೆಗಳು ಮಾಲ್ದೀವ್ಸೆನಲ್ಲಿರುವ ಭಾರತೀಯರನ್ನು ಸ್ವಳಾಂತರಿಸಲಿವೆ ಐಎನ್ಎಸ್ ಶಾರ್ದೂಲ್ ಪಶ್ಚಿಮ ಏಷ್ಯಾ ದೇಶಗಳಲ್ಲಿರುವ ಭಾರತೀಯರನ್ನು ಸಾಗಿಸಲಿದೆ

ದೇಶದಲ್ಲಿ ಎಲ್ಲಾ ಕಚೇರಿಗಳ ಉದ್ಯೋಗಿಗಳನ್ನು ಥರ್ಮಲ್ ಸ್ಟಾನಿಂಗ್ಗೆ ಒಳಪಡಿಸಲಾಗುತ್ತಿದ್ದು ಕಚೇರಿಗಳಲ್ಲಿ ಸಾಕಷ್ಟು ಸಂಖ್ಣೆಯ ಮುಖಗವಸು ಸ್ಥಾನಿಟೈಸರ್ಗಳನ್ನು ಬಾತರಿಪಡಿಸುವಂತೆ ಸೂಚಿಸಲಾಗಿದೆ

ಉದ್ಯೋಗಿಗಳು ಆರೋಗ್ಯ ಸೇತು ಆಪ್ ಅನ್ನು ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ಸೂಚಿಸಲಾಗಿದೆ ಎಂದು ಗೃಹ ಸಚಿವಾಲಯದ ಜಂಟ ಕಾರ್ಯದರ್ಶಿ ಪುಣ್ಯ ಸಲೀಲ ಶ್ರೀವಾತ್ವವ ವಿವರಿಸಿದರು

ಒಟ್ನಾರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಕಟ್ಟುನಿಟ್ಟಿನ ನಿಯಮ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ

ಈ ಸಂಬಂಧ ಕೇಂದ್ರ ಸರ್ಕಾರಕ್ಷೆ ಮನವಿ ಸಲ್ಲಿಸುವಂತೆ ನ್ಯಾಯಾಲಯ ಅರ್ಜಿದಾರ ಜಯರಾಮ್ ರಮೇಶ್ ಅವರಿಗೆ ಸೂಚಿಸಿದೆ

ನ್ಲಾಯಮೂರ್ತಿ ಅಶೋಕ್ ಭೂಷಣ್ ಸಂಜಯ್ ಕಿಶನ್ ಕೌಲ್ ಹಾಗೂ ಬಿ

ಗವಾಯಿ ಅವರನ್ನೊಳಗೊಂಡ ನ್ಯಾಯಪೀಠ ವಿಡಿಯೋ ಕಾನ್ವರೆನ್ಸ್ ಮೂಲಕ ಪ್ರಕರಣವನ್ನು ಕ್ಲೆಗೆತ್ತಿಕೊಂಡು ಅರ್ಜಿದಾರರು ತಮ್ಮ ಅರ್ಜಿಯಲ್ಲಿ ಪ್ರಸ್ತಾಪಿಸಿರುವ ಅಂಶವನ್ನು ಸರ್ಕಾರದ ಗಮನಕ್ಕೆ ತಂದಿಲ್ಲದಿರುವುದು ಕಂಡು ಬಂದಿದೆ ಅರ್ಜಿದಾರರು ಕೇಂದ್ರ ಸರ್ಕಾರಕ್ಷೆ ವಿವರವಾದ ಮನವಿ ಸಲ್ಲಿಸಿದರೆ ಕೇಂದ್ರ ಸರ್ಕಾರ ಅದನ್ನು ಪರಿತೀಲಿಸಬಹುದಾಗಿದೆ ಎಂದು ನ್ಲಾಯಪೀಠ ಹೇಳಿದೆ

ಈ ದಿಷಧಿಗಳನ್ನು ಮಾನವೀಯ ಹಾಗೂ ವಾಣಿಜ್ಯ ಎರಡೂ ಆಧಾರಗಳ ಮೇಲೆ ಪೂರೈಸಲಾಗುತ್ತಿದೆ ಎಂದು ತಿಳಿಸಿದೆ ವಿದೇತಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾತ್ಸವ ಸವಾಲಿನ ಈ ಸಂದರ್ಭದಲ್ಲೂ ಅಂತಾರಾಷ್ಟೀಯ ಬದ್ಧತೆಗಳಿಗೆ ಅನುಗುಣವಾಗಿ ಭಾರತ ತನ್ನ ಜವಾಬ್ದಾರಿ ನಿಭಾಯಿಸುತ್ತಿದ್ದು ಇದರಿಂದ ಭಾರತದ ಗೌರವ ಹೆಚ್ಚುತ್ತಿದ್ದು ಭಾರತೀಯ ಔಷಧಗಳು ಜಗತ್ತಿಗೆ ಲಭಿಸುತ್ತಿವೆ ಎಂದರು

ಹರ್ಷವರ್ಧನ್ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಂಪುವಲಯಗಳಲ್ಲಿ ಲಾಕ್ಡೌನ್ ಯಥಾಸ್ವಿತಿಯಲ್ಲಿದ್ದು ಉಳಿದ ಪ್ರದೇಶಗಳಲ್ಲಿ ಸಡಿಲಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಲಹೆ ಮಾಡಿದ್ದಾರೆ ವಿಶೇಷವಾಗಿ ದೆಹಲಿಯಲ್ಲಿ ಮಲೇರಿಯಾ ಡೆಂಗ್ಡೂ ಮತ್ತಿತರ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಅವರು ಸೂಚಿಸಿದ್ದಾರೆ

ಈಶಾನ್ಯ ರಾಜ್ಯಗಳ ಪ್ರದೇಶ ದ್ವೀಪ ಪ್ರದೇಶಗಳು ಹಾಗೂ ಪರ್ವತ ಪ್ರದೇಶಗಳಿಗೆ ಅಗತ್ಯ ಹಾಗೂ ವೈದ್ಯಕೀಯ ಸರಕುಗಳ ಸಾಗಾಣಿಕೆಗೆ ಹೆಚ್ಚಿನ ಲಕ್ಷ್ಯ ವಹಿಸಲಾಗಿದೆ

ಪವನ್ಹನ್ಸ್ ಸಂಸ್ಕೆ ಸೇರಿದಂತೆ ಹೆಲಿಕಾಪ್ಟರ್ ಸೇವೆಗಳು ಜಮ್ಮ ಕಾಶ್ಮೀರ ಲಡಾಕ್ ದ್ವೀಪ ಪ್ರದೇಶಗಳು ಈಶಾನ್ಯ ವಲಯಗಳಿಗೆ ವೈದ್ಯಕೀಯ ಸರಕು ಹಾಗೂ ರೋಗಿಗಳನ್ನು ಸಾಗಾಣಿಕೆ ಮಾಡಿವೆ ದೇಶೀಯ ಸರಕು ಸಾಗಾಣಿಕೆ ವಿಮಾನ ಸಂಸ್ಥೆಗಳಾದ ಸ್ವೆಸ್ ಜೆಟ್ ಬ್ಲೂಡರ್ಟ್ ಇಂಡಿಗೋ ಹಾಗೂ ವಿಸ್ಟಾರ ವಾಣಿಜ್ಜ ಆಧಾರದ ಮೇಲೆ ಸರಕು ವಿಮಾನಗಳ ಕಾರ್ಯಾಚರಣೆ ನಡೆಸುತ್ತಿವೆ

ದೇಶಾದ್ದಂತ ವಿದ್ಯಾರ್ಥಿಗಳೊಂದಿಗಿನ ಸಂವಾದದ ವೇಳೆ ಈ ಮಾಹಿತಿ ನೀಡಿದ್ದಾರೆ ಜೆಇಇ ಅಡ್ವಾನ್ಸ್ ಪರೀಕ್ಷೆಗಳನ್ನು ಆಗಸ್ಟ್ನಲ್ಲಿ ನಡೆಸಲಾಗುವುದು ಎಂದು ಸಚಿವರು ಹೇಳಿದ್ದಾರೆ

ಸಿಬಿಎಸ್ಸಿ ಪರೀಕ್ಷೆಗಳನ್ನು ಆದಷ್ಟು ಶೀಘ್ರ ನಡೆಸಲಾಗುವುದು ಎಂದು ಸಚಿವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಲಾಕ್ಡೌನ್ ಅವಧಿಯಲ್ಲಿ ಜನ ಸಾಮಾನ್ನರಿಗೆ ಅಗ್ಗದ ದರದಲ್ಲಿ ಅಗತ್ನ ಔಷಧಿಗಳನ್ನು ಪೂರ್ಲೆಸಲು ಪ್ರಧಾನ ಮಂತ್ರಿ ಭಾರತೀಯ ಜನೌಪಧಿ ಕೇಂದ್ರಗಳು ವಾಟ್ಪಾಪ್ ಹಾಗೂ ಇ ಮೇಲ್ ಮೂಲಕ ದಿಷಧಿ ಖರೀದಿ ಆದೇಶಗಳನ್ನು ಸ್ವೀಕರಿಸಿ ಆಧ್ಲತೆಯ ಮನೆ ಬಾಗಿಲಿಗೆ ಔಷಧಿಗಳನ್ನು ಪೂರೈಸಲು ಮುಂದಾಗಿದೆ ಬಳಕೆದಾರರಿಗೆ ಸುಲಭವಾಗಿ ದಿಷಧಿಗಳನ್ನು ಖರೀದಿಸಲು ಸಾಧ್ಯವಾಗುವಂತೆ ಅತ್ಲಾಧುನಿಕ ತಂತ್ರಜ್ವಾನವನ್ನು ಬಳಬಿ ಸೌಲಭ್ಣ ಕಲ್ಪಿಸುವ ವಿನೂತನ ಪ್ರಯತ್ನವಾಗಿದೆ ಈ ಉಪಕ್ರಮವನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವ ಡಿ

ಸದಾನಂದ ಗೌಡ ಅವರು ಪ್ರಶಂಸಿಸಿದ್ದಾರೆ ಅಗತ್ಯವಿರುವವರಿಗೆ ಜೀವರಕ್ಷಕ ಡಿಪಧಿಗಳನ್ನು ಕಲ್ಪಿಸಲು ಹಲವು ಜನೌಷಧಿ ಕೇಂದ್ರಗಳು ಅತ್ಯಾಧುನಿಕ ಸಂವಹನ ವಿಧಾನಗಳನ್ನು ಬಳಸುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ

ಜನೌಷಧ ಕೇಂದ್ರಗಳಲ್ಲಿ ದಿಷಧಿಗಳು ಮಾರುಕಟ್ಟೆ ದರಗಳಿಗಿಂತ ತೇ